ಭಾರತ ಅಮೆರಿಕ ದ್ವಿಪಕ್ಷೀಯ ಸಂಬಂಧಗಳು ಪರಸ್ತರ ವಿಶ್ವಾಸ ಗೌರವವನ್ನು ಆಧರಿಸಿವೆ ಪ್ರಮುಖ ವಲಯಗಳ ಸಹಭಾಗಿತ್ವದ ವಿಸ್ತರಣೆಗೆ ಒತ್ತು ನೀಡಲಾಗುವುದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿಕೆ

ಪಶ್ಲಿಮ ಏಷಿಯಾ ವಲಯದಲ್ಲಿ ಪರಿಸ್ಲಿತಿ ಸುಧಾರಿಸಲು ಸಹಕರಿಸಬೇಕೆಂದು ಇರಾನ್ಗೆ ನೇಟೋ ಸಲಹೆ

ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಂಬಂಧಗಳು ಕಾಲಾನುಕ್ರಮದಲ್ಲಿ ಹೆಚ್ಚು ಬಲಗೊಂಡಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ಅಮೆರಿಕಾದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರಿಗೆ ದೂರವಾಣಿಯ ಮೂಲಕ ಹೊಸವರ್ಷದ ಶುಭಾಶಯ ತಿಳಿಸಿದ ಪ್ರಧಾನಿ ಮೋದಿ ಅಮೆರಿಕದೊಂದಿಗೆ ಪರಸ್ಪರ ಹಿತಾಸಕ್ತಿಯ ಎಲ್ಲಾ ವಲಯಗಳಲ್ಲೂ ಸಹಕಾರ ಹೆಚ್ಚಿಸಿಕೊಳ್ಳಲು ಭಾರತ ಬಯಸುತ್ತದೆ ಎಂದು ತಿಳಿಸಿದರು ಕಳೆದ ವರ್ಷದಲ್ಲಿ ಉಭಯ ದೇಶಗಳ ನಡುವಣ ಕಾರ್ಯತಂತ್ರ ಪಾಲುದಾರಿಕೆಯಲ್ಲಿ ಗಮನಾರ್ಪ ಪ್ರಗತಿಯಾಗಿದೆ ಎಂದು ಒತ್ತಿ ಹೇಳಿದರು ಅಧ್ಯಕ್ಷ ಟ್ರಂಪ್ ಅವರ ಕುಟುಂಬ ಪಾಗೂ ಅಮೆರಿಕದ ಜನತೆಗೆ ಹೊಸವರ್ಷ ಉತ್ತಮ ಆರೋಗ್ಯ ಯಶಸ್ಸು ಸಮೃದ್ಧಿಯನ್ನು ತರಲಿ ಎಂದು ಪ್ರಧಾನಿ ಮಂತ್ರಿ ಪಾರೈಸಿದರು ಇದಕ್ಕೆ ಪ್ರತಿಯಾಗಿ ಅಧ್ವಕ್ಷ ಟ್ರಂಪ್ ಅವರು ಸಪ ಕಳೆದ ಕೆಲವು ವರ್ಷಗಳಲ್ಲಿ ಅಮೆರಿಕ ಮತ್ತು ಭಾರತ ನಡುವಣ ಸಂಬಂಧಗಳಲ್ಲಿ ಆಗಿರುವ ಪ್ರಗತಿ ತ್ಯಪ್ತಿದಾಯಕ ಎಂದು ಬಣ್ಣಿಸಿದರು ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಹಕಾರವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ತಾವು ಸಿದ್ದವಿರುವುದಾಗಿ ಟ್ರಂಪ್ ಮನರುಚ್ವರಿಸಿದರು ಅವರೂ ಸಹ ಭಾರತಕ್ಕೆ ಹೊಸವರ್ಷ ಸುಖ ಶಾಂತಿ ಸಮೃದ್ಧಿ ತರಲಿ ಎಂದು ಹಾರೈಸಿದರು ದೇಶದ ಕೈಗಾರಿಕಾ ವಲಯಕ್ಕೆ ಅತ್ಯುತ್ತಮ ವಹಿವಾಟು ಪರಿಸರವೊಂದನ್ನು ಸೃಷ್ಟಿಸುವತ್ತ ಆದ್ಯತೆ ನೀಡುವುದರೊಂದಿಗೆ ದೇಶದ ಕನಸುಗಳು ದೊಡ್ಡದಾಗುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ಇದಕ್ಕಾಗಿ ಅನೇಕ ಸುಧಾರಣೆಗಳನ್ನು ತರಲಾಗುತ್ತಿದೆ ಎಂದು ದೆಪಲಿಯಲ್ಲಿ ನಿನ್ನೆ ಕಿರ್ಲೋಸ್ಕರ್ ಬ್ರದರ್ಸ್ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭದ ತಮ್ಮ ಪ್ರಧಾನ ಭಾಷಣದಲ್ಲಿ ಅವರು ತಿಳಿಸಿದರು ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ಸರ್ಕಾರದಿಂದ ಎಲ್ಲ ನೆರವು ನೀಡುವುದಾಗಿ ಅವರು ಭರವಸೆ ನೀಡಿದರು ಕೆಲವು ಅಪಾಮಾಣಿಕ ಮತ್ತು ಭಪ್ಪ ವ್ಯಕ್ತಿಗಳ ವಿರುದ್ಧ ತ್ರಮ ಜರುಗಿಸಿರುವುದಕ್ಕೆ ಸರ್ಕಾರವನ್ನು ಉದ್ಯಮ ವಿರೋಧಿ ಎಂದು ಬಿಂಬಿಸಿರುವುದು ಸರಿಯಲ್ಲ ಎಂದು ಅವರು ಪ್ರತಿಪಾದಿಸಿದರು ದೇಶದ ಆರ್ಧಿಕತೆ ಬಲಿಷ್ಠಗೊಳ್ಳುತ್ತಿದ್ದು ಮುಂಬರುವ ದಶಕ ಕೈಗಾರಿಕಾ ಮತ್ತು ಉದ್ದಮ ವಲಯಕ್ಕೆ ಪೂರಕವಾಗಿದೆ ಈ ಅವಕಾಶವನ್ನು ಉದ್ಯಮಿಗಳು ಸಕಾರಾತ್ಮಕವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು

ಯೋಗದ ಬಗ್ಗೆ ಹೆಚ್ವಿನ ಜನಜಾಗೃತಿ ಮೂಡಿಸುವಲ್ಲಿ ಮಾಧ್ಯಮದ ಕೊಡುಗೆಯನ್ನು ಪರಿಗಣಿಸಲು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸಚಿವಾಲಯ ಈ ಸ್ಪರ್ಧೆಯನ್ನು ಆರಂಭಿಸಿತ್ತು ಭಾರತ ಮತ್ತು ವಿದೇಶಗಳಲ್ಲಿ ಯೋಗದ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿಯನ್ನು ತಲುಪಿಸುವಲ್ಲಿ ಮಾಧ್ಯಮಗಳ ಸಕಾರಾತ್ಮಕ ಪಾತ್ರ ಮತ್ತು ಜವಾಬ್ದಾರಿಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು

ಕರ್ನಾಟಕದ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಪ್ರಶಸ್ತಿ ನೀಡಲಾಯಿತು ಯೋಗಾಭ್ಯಾಸದ ಉತ್ತಮ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಡಿಕೇರಿ ಕೇಂದ್ರ ನಿರಂತರವಾಗಿ ಸಂವಾದ ಸಂದರ್ಶನ ಮತ್ತಿತರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿತ್ತು ಇಂದು ಬೆಳಿಗ್ಗೆ ಪ್ರಶಸ್ತಿ ಪ್ರದಾನದ ನಂತರ ಮಾತನಾಡಿದ ಸಚಿವ ಜಾವೆಡೇಕರ್ ಯೋಗ ಭಾರತದ ಹೆಗ್ಗುರುತುಗಳಲ್ಲಿ ಒಂದಾಗಿದೆ ಆರೋಗ್ಯ ಪಾಲನೆಗೆ ಯೋಗ ಅತ್ಯುತ್ತಮ ಸಾಧನವಾಗಿದೆ

ನ್ಯಾಯಮೂರ್ತಿಗಳು ವಿಶೇಷ ಅಂಶಗಳನ್ನು ಪರಿಗಣಿಸಿ ಪ್ರಶಸ್ತಿಗಾಗಿ ಅರ್ಪ ಮಾಧ್ಯಮ ಘಟಕಗಳನ್ನು ಆಯ್ಕೆ ಮಾಡಿದ್ದಾರೆ ಎಂದು ತಿಳಿಸಿದರು

ಜಮ್ಮು ಕಾಶ್ಮೀರದ ಆವಂತಿಮೋರ ಜಿಲ್ಲೆಯಲ್ಲಿ ಇಂದು ಭದ್ರತಾ ಪಡೆಗಳು ಓರ್ವ ಭಯೋತ್ಪಾದಕನ ಪತ್ಯೆಗೈದಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಚುರ್ಸ್ವು ಗ್ರಾಮದಲ್ಲಿ ನಡೆಸಿದ ಶೋಧ ಕಾರ್ಯದಲ್ಲಿ ಈ ಭಯೋತ್ಪಾದಕ ಪತನಾಗಿದ್ದು ಮೃತನನ್ನು ಬೆಜ್ಬೆಹಾರ ಪ್ರಾಂತ್ಯದ ಶಾಹಿದ್ ಎಂದು ಗುರುತಿಸಲಾಗಿದೆ ಎಂದು ಮೊಲೀಸ್ ಮೂಲಗಳು ತಿಳಿಸಿದೆ

ಮತದಾನಕ್ಕೆ ಅರ್ಷತೆ ಪಡೆದಿರುವ ಮತದಾರರು ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೇ ಎನ್ನುವುದನ್ನು ಪರಿಶೀಲಿಸಬೇಕು

ತಮ್ಮ ಒಂದು ದಿನದ ಭೇಟಿಗಾಗಿ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರು ಇಂದು ಕೇರಳದ ಕೊಚ್ಚಿಯಿಂದ ಲಕ್ಷದ್ವೀಪಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಕವರಟ್ಟಿಯ ಪ್ರಥಮ ಸೂಪರ್ ಸ್ವೆಷಾಲಿಟಿ ಆಸ್ವತ್ರೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದು ಅಲ್ಲಿಯ ಜನತೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ

ಬಿಹಾರದ ನವಾಡ ಸಮಷ್ಟಿಮರ್ ಮತ್ತು ರೊತಾಶ್ ಜಿಲ್ಲೆಗಳು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಲಸಿಕೆ ಹಾಕುವ ಕಾರ್ಯಕ್ರಮ ಪ್ರಗತಿಯಲ್ಲಿರುವುದಾಗಿ ನಮ್ಮ ಪಾಟ್ನಾ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಪಾಕಿಸ್ತಾನದ ನನ್ಕಾನಾ ಸಾಹೇಬ್ನಲ್ಲಿರುವ ಶ್ರೀಜನಂ ಅಸ್ತಾನಾ ಗುರುದ್ವಾರಾದಲ್ಲಿ ಇತ್ತೀಚೆಗೆ ನಡೆದ ದಾಳಿ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಂಧಿಸಲಾಗಿದೆ ಕಳೆದ ಶುಕ್ರವಾರ ಧರ್ಮದ ಹೆಸರಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಪೂಜಾಸ್ಥಳವನ್ನು ನಾಶಗೊಳಿಸಿ ಮಸೀದಿಯೊಂದನ್ನು ನಿರ್ಮಿಸಬೇಕೆಂದು ಬಂಧಿತ ಆರೋಪಿ ಜನರ ಗುಂಪಿಗೆ ಕುಮ್ಮಕ್ಕು ನೀಡಿದ್ದನೆಂದು ಎಫ್ಐಆರ್ನಲ್ಲಿ ದಾಖಲಿಸಲಾಗಿದೆ ಭಾರತ ಸರ್ಕಾರ ಈ ಪ್ರಕರಣವನ್ನು ಬಲವಾಗಿ ಖಂಡಿಸಿತ್ತು ಮತ್ತು ಪಾಕಿಸ್ತಾನದಲ್ಲಿ ನೆಲೆಸಿರುವ ಸಿಖ್ ಸಮುದಾಯದ ಭದ್ರತೆ ಮತ್ತು ಸುರಕ್ಷತೆಗೆ ತಕ್ಷಣ ಅಗತ್ತಕ್ರಮ ಕೈಗೊಳ್ಳಬೇಕೆಂದು ಅಲ್ಲಿಯ ಸರ್ಕಾರಕ್ಕೆ ಆಗ್ರಪ ಪಡಿಸಿತ್ತು

ಆದರೆ ದಾಳಿಯು ಸಂಪೂರ್ಣ ಅಮೆರಿಕ ನಿರ್ಧಾರವಾಗಿದ್ದು

ಸುಲೇಮಾನಿ ಪತ್ತೆ ವಿರುದ್ಧ ತೀವ್ರ ಪ್ರತಿಕಾರ ಕೈಗೊಳ್ಳುವುದಾಗಿ ಇರಾನ್ ಘೋಷಿಸಿದ್ದು ಆದರೆ ಅಮೆರಿಕದ ವಿರುದ್ಧ ಯಾವುದೇ ಕ್ರಮ ಕೈಗೊಂಡರೆ ಇರಾನ್ ಮೇಲೆ ಬೃಹತ್ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ವಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ

ಈ ಬಗ್ಗೆ ಆತಂಕ ಅನಗತ್ತ ಎಂದು ಭರವಸೆ ನೀಡಿದ್ದಾರೆ ಕ್ರೀಡಾಕೂಟದ ಮುಖ್ಯ ನಿರ್ವಹಣಾಧಿಕಾರಿ ಅವಿನಾಶ್ ಜೋಶಿ ಹಾಗೂ ಉಪ ಸಿಇಓ ಎ ಅಂಗಮುತ್ತು ಆಕಾಶವಾಣಿಗೆ ನೀಡಿರುವ ಸಂದರ್ಶನದಲ್ಲಿ ಕ್ರೀಡಾಕೂಟಕ್ಕಾಗಿ ಮೂರು ಪಂತದ ಭದ್ರತಾ ವ್ಯವಸ್ಠೆಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ

ಸಿಂಧೂ ತಮ್ನ ಆಟ ಆರಂಭಿಸಲಿದ್ದಾರೆ ಮೊದಲಿಗೆ ರಷ್ಟಾದ ಎವ್ಗಿನಿಯಾ ಕೊಸೆಟ್ಸ್ಕಯಾ ಅವರೊಂದಿಗೆ ಸೆಣೆಸಲಿದ್ದು ನಂತರ ಜೈನೀಸ್ ತೈಪೆಯ ಥೈ ಸೂ ಯಿಂಗ್ ವಿರುದ್ದ ಕ್ವಾರ್ಟ್ ಫೈನಲ್ ಪಂದ್ಯದಲ್ಲಿ ಹೋರಾಡುವ ನಿರೀಕ್ಷೆಯಲ್ಲಿದ್ದಾರೆ